ಐಪಿಎಲ್ ಕ್ರಿಕೆಟ್ ಹೈದರಾಬಾದ್ ಸನ್ ರೈಸರ್ಸ್ ತಂಡವನ್ನು ನಾಲ್ತು ವಿಕೆಟ್ ಗಳಿಂದ ಪರಾಭವಗೊಳಿಸಿದ ರಾಯಲ್ಚಾರೆಂಜರ್ಸ್ ಬೆಂಗಳೂರು ತಂಡ ನಾಳೆ ನಡೆಯಲಿರುವ ಲೋಕಸಭಾ ಚುನಾವಣೆಯ ಐದನೇ ಹಂತದ ಮತದಾನ ಶಾಂತಿಯುತವಾಗಿ ನಡೆಸಲು ವಿಸ್ತೃತ ಸಿದ್ದತೆಗಳನ್ನು ಮಾಡಲಾಗಿದೆ

ಜಮ್ನು ಮತ್ತು ಕಾಶ್ಸೀರದಲ್ಲಿ ಲಡಾಕ್ ಮತ್ತು ಅನಂತನಾಗ್ ಕ್ಷೇತ್ರದ ಪುಲ್ವಾಮಾ ಮತ್ತು ಶೋಪಿಯಾನ್ ಜಿಲ್ಲೆಗಳಲ್ಲಿ ಮತದಾನ ನಡೆಯಲಿದೆ ಉತ್ತರ ಪ್ರದೇಶದಲ್ಲಿ ಮತಗಟ್ಟೆ ಸಿಬ್ಬಂದಿಯನ್ನು ಸಂಬಂಧಿತ ಮತಗಟ್ಟೆಗಳಗೆ ಬಿಗಿ ಭದ್ರತೆಯೊಂದಿಗೆ ಕಳುಹಿಸಲಾಗುತ್ತಿದೆ

ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಮತದಾರರ ಮನವೊಲಿಕೆಗೆ ವಿವಿಧ ಪ್ರದೇಶಗಳಲ್ಲಿ ರಾಲಿಗಳನ್ನು ನಡೆಸಿದರು ಪ್ರಧಾನ ಮಂತ್ರಿ ಇಂದು ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದಲ್ಲಿ ರಾಲಿಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಬಿಜೆಪಿ ರಾಷ್ಲೀಯ ಅಧ್ಯಕ್ಷ ಅಮಿತ್ ಶಾ ಅವರು ಹರ್ಯಾಣಾ ಮತ್ತು ಪಂಜಾಬ್ ಗಳಲ್ಲಿ ಸಾರ್ವಜನಿಕ ಸಭೆಗಳಲ್ಲಿ ಪಕ್ಷದ ಅಭ್ಯರ್ಥಿ ಪರ ಮತ ಯಾಚಿಸಲಿದ್ದಾರೆ ಬಿಎಸ್ ಪಿ ಮುಖ್ಯಸ್ವೆ ಮಾಯಾವತಿ ಇಂದು ಉತ್ತರ ಪ್ರದೇಶದ ಅಂಬೇಡ್ಕರ್ ನಗರ್ ಮತ್ತು ಪ್ರತಾಪ್ ಗಢ್ ನಲ್ಲಿ ಪ್ರಚಾರ ನಡೆಸಲಿದ್ದಾರೆ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ರಾಜಕೀಯ ಪಕ್ಷದ ನಾಯಕರು ತಮ್ಮ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರ ಪ್ರಚಾರ ಕೈಗೊಳ್ಳಲಿದ್ದಾರೆ ಬಿಜೆಪಿ ಮುಖಂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಹಲವಾರು ರ್ನಾಲಿಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಫೋನಿ ಚಂಡಮಾರುತದ ಆರ್ಭಟದಿಂದ ನಲುಗಿರುವ ಒಡಿತಾದಲ್ಲಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆ ಚುರುಕುಗೊಳಿಸಲಾಗಿದೆ ಪೂರ್ವ ನೌಕಾ ಕಮಾಂಡ್ನ ಮುಖ್ಯಸ್ಥರು ಸ್ವತಃ ವ್ಲೆಮಾನಿಕ ಸಮೀಕ್ಷೆ ನಡೆಸಿ ಹಾನಿಗೀಡಾಗಿರುವ ಪ್ರದೇಶಗಳಲ್ಲಿ ಪರಿಹಾರ ಕಾರ್ಯಾಚರಣೆಗೆ ನೆರವಾಗಿದ್ದಾರೆ ಒಡಿಶಾ ರಾಜ್ಯ ಸರ್ಕಾರದ ಸಹಕಾರದೊಂದಿಗೆ ಪುರಿ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಕಾರ್ಯಾಚರಣೆ ಪ್ರಗತಿಯಲ್ಲಿದೆ ಪ್ರವಾಹ ಸಂತ್ರಸ್ತರ ನೆರವಿಗಾಗಿ ರಕ್ಷಣಾ ಪಡೆ ಹಾಗೂ ವಿಪತ್ತು ನಿರ್ವಹಣಾ ತಂಡಗಳಿಂದ ಆಹಾರ ಸಾಮಗ್ರಿ ಮತ್ತು ಅಗತ್ತ ವೈದ್ಯಕೀಯ ಸೌಲಭ್ಯಗಳನ್ನು ಪೂರೈಕೆ ಮಾಡಲಾಗುತ್ತಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಒಡಿತಾಗೆ ಭೇಟ ನೀಡಲಿದ್ದು ಚಂಡಮಾರುತದಿಂದ ಹಾನಿಗೊಳಗಾದ ಪ್ರದೇಶಗಳಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಲಿದ್ದಾರೆ ಒಡಿತಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರ ಜತೆ ಮಾತನಾಡಿರುವ ಪ್ರಧಾನಮಂತ್ರಿ ಕೇಂದ್ರದಿಂದ ಎಲ್ಲಾ ರೀತಿಯ ಬೆಂಬಲ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಭೀಕರ ಘೋನಿ ಚಂಡಮಾರುತದಿಂದಾಗಿ ಸ್ವಗಿತಗೊಂಡಿದ್ದ ವಿಮಾನ ಸಂಚಾರ ನಿನ್ನೆ ಭುವನೇಶ್ವರ ಮತ್ತು ಕಟಕ್ ವಿಮಾನ ನಿಲ್ದಾಣದಿಂದ ಮತ್ತೆ ಪುನಾರಂಭಗೊಂಡಿವೆ ಪಶ್ಲಿಮ ಬಂಗಾಳದಲ್ಲಿ ಚಂಡಮಾರುತದಿಂದಾಗಿ ಅಂತಹ ಹೆಚ್ಲಿನ ಹಾನಿ ಸಂಭವಿಸಿಲ್ಲ ಕೋಲ್ಲತಾ ವಿಮಾನ ನಿಲ್ದಾಣದಿಂದ ನಿನ್ನೆ ಬೆಳಗ್ಗೆಯಿಂದಲೇ ವಿಮಾನ ಸಂಚಾರ ಆರಂಭಗೊಂಡಿದೆ ಹಾಗೆಯೇ ರೈಲು ಸಂಚಾರ ಕೂಡ ಯಥಾಸ್ಥಿತಿಯಲ್ಲಿ ಮುಂದುವರೆದಿದೆ ದೆಹಲಿಯಿಂದ ನಿನ್ನೆ ವಿಶೇಷ ವಿಮಾನ ಸೇವೆ ಭುವನೇತ್ವರದವರೆಗೆ ಸಂಚರಿಸಿದ್ದು ನೂರಾರು ಪ್ರಯಾಣೆಕರಿಗೆ ಇದು ಅನುಕೂಲವಾಗಿದೆ ಎಂದು ವರದಿಯಾಗಿದೆ

ಮುಂಜಾಗ್ರತಾ ಕ್ರಮದಿಂದ ಚಂಡ ಮಾರುತದಿಂದ ಉಂಟಾಗಬಹುದಿದ್ದ ಭಾರಿ ಪ್ರಮಾಣದ ಹಾನಿಯನ್ನು ತಪ್ಪಿಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ

ಚಂಡಮಾರುತದ ಪರಿಣಾಮ ಪೂಣಹಾನಿ ಸಂಭವಿಸಿರುವ ಮತ್ತು ಹಾನಿಯಾದ ಬಗ್ಗೆ ಅಧಿಕಾರಿಗಳು ಇನ್ನಷ್ಷೇ ಪೂರ್ಣ ವರದಿ ನೀಡಬೇಕಿದೆ ಎಂದು ಮೂಲಗಳು ತಿಳಿಸಿವೆ

ಭಯೋತ್ಪಾದಕರಿಂದ ಹತ್ಗೊಳಗಾದ ಜಮ್ನ ಮತ್ತು ಕಾಶ್ನೀರದ ಬಿಜೆಪಿ ಮುಖಂಡ ಗುಲಾಮ್ ಮೊಹಮ್ನದ್ ಮೀರ್ ಅವರ ಹತ್ತೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತೀವ್ರವಾಗಿ ಖಂಡಿಸಿದ್ದಾರೆ ರಾಜ್ಞದಲ್ಲಿ ಪಕ್ಷವನ್ನು ಬಲಪಡಿಸುವ ನಿಟ್ಟನಲ್ಲಿ ಮೀರ್ ಅವರ ಕೊಡುಗೆ ಸದಾ ಸ್ಪರಣೀಯ ಎಂದು ಮೋದಿ ಟ್ವೀಟ್ ಮಾಡಿದ್ದಾರೆ ದೇಶದಲ್ಲಿ ಅಂತಹ ಹಿಂಸಾಚಾರಕ್ಕೆ ಜಾಗವಿಲ್ಲ ಎಂದು ಅವರು ಹೇಳಿದ್ದಾರೆ

ಜಮ್ನು ಕಾಶ್ನೀರದಲ್ಲಿ ಅನಂತನಾಗ್ ಜಿಲ್ಲೆಯಲ್ಲಿ ಬಿಜೆಪಿ ನಾಯಕ ಗುಲಾಂ ಮೆಹಮೊದ್ ಮೀರ್ ಹತ್ಲೆಗೆ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮೀತ್ ಷಾ ಸಂತಾಪ ವ್ಯಕ್ತಪಡಿಸಿದ್ದಾರೆ

ಈ ಸಂದರ್ಭದಲ್ಲಿ ಅಗತ್ಯ ದಾಖಲೆಗಳು ಹಲವು ಸಾಕ್ಷ್ಯಗಳು ದೊರೆತಿವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ

ವೈದ್ಯಕೀಯ ಮತ್ತು ದಂತವೈದ್ಯಕೀಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಅಗತ್ವವಾಗಿರುವ ರಾಷ್ಟೀಯ ಅರ್ಹತಾ ಪರೀಕ್ಷೆ ದೇಶಾದ್ಭಂತ ಇಂದು ನಡೆಯಲಿದೆ

ಅಭ್ವರ್ಥಿಗಳು ಪ್ರವೇಶ ಪತ್ರದ ಜೊತೆಗೆ ಪಾಸ್ಪೋರ್ಟ್ ಅಳತೆಯ ಫೋಟೊ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತದಾರರ ಗುರುತಿನ ಚೀಟಿ ಪಾಸ್ಪೋರ್ಟ್ ಸೇರಿದಂತೆ ಯಾವುದಾದರೊಂದು ಅಧಿಕೃತ ಗುರುತಿನ ಚೀಟಿಯನ್ನು ಇಟ್ಲುಕೊಳ್ದದೇಕು ದಿವ್ವಾಂಗರು ಸಹ ಅಧಿಕೃತ ಪ್ರಮಾಣ ಪತ್ರವನ್ನು ತಮ್ನ ಜೊತೆಯಲ್ಲಿ ಇಟ್ಟುಕೊಂಡಿರಬೇಕು ಶೂ ಧರಿಸುವಂತಿಲ್ಲ ರಿಂಗ್ ಮೂಗುತಿ ಚೈನ್ ಪದಕ ಸೇರಿದಂತೆ ಯಾವುದೇ ಆಭರಣ ತೊಡುವಂತಿಲ್ಲ ಎಂದು ಅಭ್ಯರ್ಥಿಗಳಿಗೆ ಸೂಚನೆ ನೀಡಲಾಗಿದೆ

ಉತ್ತರ ಕೊರಿಯಾದ ಮುಖಂಡ ಕಿಂಜಾಂಗ್ವುನ್ ಈ ಕುರಿತು ಮಾಧ್ಯಮಗಳಿಗೆ ನಿನ್ನೆ ಹೇಳಿಕೆ ನೀಡಿ ಜಪಾನದ ಮೇಲೆ ಪ್ರಾಯೋಗಿಕವಾಗಿ ಪರೀಕ್ಷೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ ಉತ್ತರ ಕೊರಿಯಾದ ರಕ್ಷಣಾ ಪಡೆ ಅಪಾರ ಪ್ರಮಾಣದ ಶಸ್ತಾಸ್ತ್ರಗಳನ್ನು ಪ್ರಯೋಗಾರ್ಥ ಪರೀಕ್ಷೆಯಲ್ಲಿ ಬಳಕೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಪ್ರಸಕ್ತ ಸಾಲಿನಲ್ಲಿ ಮೊದಲ ಹಂತದ ಲಘು ಅಣ್ಣಸ್ತ್ರ ಪರೀಕ್ಷೆ ಇದಾಗಿದೆ ಎಂದು ಅಮೆರಿಕ ಪ್ರತಿಕ್ರಿಯಿಸಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಉತ್ತರ ಕೊರಿಯಾದ ನಾಯಕ ನೀಡಿರುವ ಭರವಸೆಯನ್ನು ಮುರಿಯಲಾರರು ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ

ಎರಡನೇ ದಿನವಾದ ಇಂದು ಸಾರ್ವಜನಿಕ ಸಭೆಯಲ್ಲಿ ರಾಜಮನೆತನದ ವೈಭವವನ್ನು ಪ್ರದರ್ಶಿಸಲಿದ್ದಾರೆ

ಅಮೆರಿಕ ನಡೆಸುತ್ತಿರುವ ದಾಳಿಗೆ ವೆನಿಜೂಲಾದ ಭದ್ರತಾ ಪಡೆ ಸಿದ್ದಗೊಳ್ಳುವಂತೆ ಅಧ್ಯಕ್ಷ ನಿಕೋಲಸ್ ಮಡುರೊ ಸೇನಾಪಡೆಗೆ ಸೂಚನೆ ನೀಡಿದ್ದಾರೆ ವೆನಿಜೂಲಾದ ಅಧ್ವಕ್ಷರು ಎಲ್ಲಾ ರಾಜಕೀಯ ಪಕ್ಷದ ಮುಖಂಡರೊಂದಿಗೆ ನಡೆಸಿದ ಸಭೆಯ ನಂತರ ಅಮೆರಿಕದ ಮೇಲೆ ಪ್ರತಿದಾಳಿ ನಡೆಸಲು ಸನ್ನದ್ಧಗೊಂಡಿದೆ ಎಂದು ರಕ್ಷಣಾ ವಕ್ತಾರರು ತಿಳಿಸಿದ್ದಾರೆ ವೆನಿಜೂಲಾದ ಅಧ್ಯಕ್ಷ ಮಡುರೊ ನಿನ್ನೆ ರಾಷ್ಟವನ್ನು ಉದ್ದೇಶಿಸಿ ಭಾಷಣ ಮಾಡಿದ ಸಂದರ್ಭದಲ್ಲಿ ರಕ್ಷಣಾ ಸಚಿವರು ಸೇರಿದಂತೆ ಅನೇಕ ಮುಖಂಡರು ಉಪಶ್ಠಿತರಿದ್ದರು

ಕೌಲಾಲಂಪುರದಲ್ಲಿಂದು ಏಷ್ಠನ್ ವೈಯಕ್ತಿಕ ಸ್ವಾತ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಸ್ವಾರ್ ಪ್ರತಿಭೆಗಳಾದ ಸೌರಬ್ ಘೋಸಾಲ್ ಮತ್ತು ಜೋಷ್ನಾ ಚಿನ್ನಪ್ಪ ಅವರು ಪ್ರಶಸ್ತಿಗಾಗಿ ಸೆಣಸಲಿದ್ದಾರೆ ಪುರುಷರ ವಿಭಾಗದ ಅಗ್ರ ಕ್ರಮಾಂಕದ ಆಟಗಾರ ಸೌರಬ್ ಫೋಸಾಲ್ ಹಾಂಕಾಂಗ್ನ ಲಿಯೋ ಔ ಚನ್ ಅವರನ್ನು ಎದುರಿಸಲಿದ್ದಾರೆ ಮಹಿಳೆಯರ ವಿಭಾಗದಲ್ಲಿ ಹಾಲಿ ಚಾಂಪಿಯನ್ ಜೋಷ್ನಾ ಸಹ ಹಾಂಕಾಂಗ್ನವರೇ ಆದ ಅನ್ನಿ ಡಿ ವಿರುದ್ದ ಸೆಣಸಲಿದ್ದಾರೆ